ಮಾರುಕಟ್ಟೆ ಮಾದರಿಯಲ್ಲೇ ನಗರದ ಮೈಸೂರು ರಸ್ತೆ ತುಮಕೂರು ರಸ್ತೆ ಮತ್ತು ಹೊಸೂರು ರಸ್ತೆಯ ಭಾಗದಲ್ಲಿ ಬೃಹತ್ ಮಾರುಕಟ್ಟೆ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ತಿಳಿಸಿದ್ದಾರೆ ಇಂದು ಬೆಳಿಗ್ಗೆ ಕೆ ಆರ್ ಮಾರುಕಟ್ಟೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಅವರು ಪರಿಶೀಲನೆ ನಡೆಸಿದರು

ಆರ್ ಮಾರುಕಟ್ಟೆಗೆ ಪ್ರತಿನಿತ್ಯ ಲಕ್ವಾಂತರ ಜನ ಬರುವುದರಿಂದ ಸದಾ ಗಿಜುಗುಡುತ್ತಿದೆ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಬೆಂಗಳೂರು ನಗರದ ವಿವಿಧ ಭಾಗಗಳಲ್ಲಿ ಕೆ ಆರ್ ಮಾರುಕಟ್ಟೆ ಮಾದರಿಯಲ್ಲೇ ಮಾರುಕಟ್ಟೆ ತೆರೆಯುವ ಸಂಬಂಧ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗುವುದು ಎಂದರು

ಆರ್ ಮಾರುಕಟ್ಟೆಯ ಕಾಯಕಲ್ಪ ಮಾಡಲಾಗುವುದು

ಈ ವೇಳೆ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಉಪಮೇಯರ್ ರಮೀಳಾ ಉಮಾಶಂಕರ್ ಮತ್ತಿತರರು ಹಾಜರಿದ್ದರು ನಾಡಪ್ರಭು ಕೆಂಪೇಗೌಡ ಮೆಟ್ರೋ ರೈಲು ನಿಲ್ದಾಣ ಮೆಜೆಸ್ಟಿಕ್ನಲ್ಲಿ ಮುಖ್ಯಮಂತ್ರಿ ಎಚ್

ನೂತನ ಪಾದಚಾರಿ ಸೇತುವೆ ಚಿಕ್ಕಪೇಟೆ ಗಾಂಧಿನಗರ ಕಾಟನ್ ಪೇಟೆ ಹಾಗೂ ಕೆಂಪೇಗೌಡ ರಸ್ತೆಗೆ ಸಂಪರ್ಕ ಕಲ್ಪಿಸಿದೆ ನಂತರ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸಂಸದ ಪಿ

ಮೋಹನ್ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಮತ್ತಿತರ ಗಣ್ಯರೊಂದಿಗೆ ಮುಖ್ಯಮಂತ್ರಿಗಳು ಹಸಿರು ಮಾರ್ಗದ ಮೆಟ್ರೋ ರೈಲಿನಲ್ಲಿ ನಾಗಸಂದ್ರ ಮೆಟ್ರೋ ನಿಲ್ದಾಣದವರೆಗೆ ಪ್ರಯಾಣ ಮಾಡಿದರು

ಈ ಕುರಿತಂತೆ ಏರ್ ಇಂಡಿಯಾದ ಅಂಗಸಂಸ್ಡೆ ಅಲಯನ್ಸ್ ಏರ್ನೊಂದಿಗೆ ನಿಗಮ ಒಪ್ಪಂದಕ್ಕೆ ಸಹಿ ಹಾಕಿದೆ

ಈ ಬಾರಿ ದಸರಾ ಮಹೋತ್ಸವದ ವೇಳೆ ವಿಶಿಷ್ಟ ಕ್ರೀಡೆಯಾದ ಟ್ರಯಥ್ಲಾನ್ ಸ್ಪರ್ಧೆಯನ್ನು ಇದೇ ಮೊದಲ ಬಾರಿಗೆ ಆಯೋಜಿಸಲಾಗಿದೆ ಈಜು ಸೈಕ್ಲಿಂಗ್ ಮತ್ತು ಓಟವನ್ನು ಒಳಗೊಂಡ ಈ ಸ್ಪರ್ಧೆಯನ್ನು ಸರಸ್ವತಿಪುರಂ ಬಡಾವಣೆಯಲ್ಲಿ ಸೈಕ್ಲಿಂಗ್ ಮತ್ತು ರನ್ನಿಂಗ್ ನಂತರ ಮೈಸೂರು ವಿಶ್ವವಿದ್ಯಾಲಯದ ಈಜುಕೊಳದಲ್ಲಿ ಸ್ಪರ್ಧಿಗಳು ನಿಗದಿತ ದೂರವನ್ನು ಕ್ರಮಿಸುವ ಮೂಲಕ ಪೂರೈಸುತ್ತಾರೆ

ಶಿವಮೂರ್ತಿ ಮುರುಫಾ ಶರಣರು ತಿಳಿಸಿದ್ದಾರೆ ಪ್ರತಿವರ್ಷ ನೀಡಲಾಗುವ ಮರುಘಾಶ್ರೀ ಪ್ರಶಸ್ತಿಗೆ ಈ ಸಾಲಿನಲ್ಲಿ ಐವರನ್ನು ಆಯ್ಕೆ ಮಾಡಲಾಗಿದೆ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಹಿರಿಯ ನಟ ಶ್ರೀನಾಥ್ ಸಾಹಿತಿ ಮೂಡ್ನಾಕೂದು ಚಿನ್ನಸ್ವಾಮಿ ಸಾಹಸಿ ನೊಮಿಟೋ ಕಾಮದಾರ್ ಡಾ

ಎಲ್ ಎನ್ ಸ್ವಾಮಿ ದಂಪತಿ ಹಾಗೂ ಮರಣೋತ್ತರವಾಗಿ ದಿವಂಗತ ಸಿದ್ದು ನ್ಯಾಮೇಗೌದ ಅವರಿಗೆ ಮುರುಫಾಶ್ರೀ ಪ್ರಶಸ್ತಿ ನೀಡಲಾಗುತ್ತಿದೆ ಹರ್ಯಾಣದ ಬಾಲಪ್ರತಿಭೆ ಕೌಟಿಲ್ಯ ಪಂಡಿತ್ ಗೆ ಭರಮಣ್ಣ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಮುರುಘಾ ಶರಣರು ತಿಳಿಸಿದರು

ಪಾಂದುರಂಗಪ್ಪ ತಿಳಿಸಿದ್ದಾರೆ ಜಿಲ್ಲೆಯ ಗ್ರಾಮಾಂತರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಜಾನುವಾರು ಗಣತಿ ನಡೆಯಲಿದ್ದು ವಿವಿಧ ಸಾಕು ಪ್ರಾಣಿಗಳು ಕುಕ್ಕು ಟಗಳು ಜೊತೆಗೆ ಪಶುಪಾಲನಾ ವಲಯದಲ್ಲಿ ಉಪಯೋಗಿಸಲ್ಪಡುವ ಉಪಕರಣಗಳು ಮೀನುಗಾರಿಕೆಗೆ ಸಂಬಂಧಿಸಿದ ಮಾಹಿತಿ ಇದಲ್ಲದೇ ಜಾನುವಾರು ಮಾಲೀಕರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಟೈಲರ್ಗಳು ಕಾರ್ಮಿಕರ ಕಲ್ಯಾಣ ಮಂಡಳಿ ರಚನೆ ಮಾದರಿಯಲ್ಲಿ ರಾಜ್ಯದಲ್ಲಿ ಟೈಲರ್ಗಳ ಕಲ್ಯಾಣ ಮಂಡಳಿ ರಚನೆ ಮಾದಿ ಆ ಮೂಲಕ ಅವರ ಹಿತ ಕಾಯುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿ ಸಲ್ಲಿಸಲಾಯಿತು